ಕೋವಿನ್ ನಲ್ಲಿ ಆನ್ಲೈನ್ ಸಮಯ ನಿಗದಿ ಮಾಡಿಕೊಂಡ ವ್ಯಕ್ತಿ ಮತ್ತೆ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಆಸ್ತ್ರೆಗಳಲ್ಲಿ ಸಮಯ ನಿಗದಿಪಡಿಸಿಕೊಳ್ಳುವ ಅಗತ್ತವಿಲ್ಲ ಯಾವುದೇ ಆಸ್ತ್ರೆ

ಈ ಕ್ರಿಯಾಯೋಜನೆ ಅಡಿ ರಾಜ್ಯಗಳು ಮರ್ತು ಕಾರ್ಯಾಚರಣೆ ಕೇಂದ್ರಗಳನ್ನು ಸ್ಥಾಪಿಸಬೇಕು ಈ ಕೇಂದ್ರಗಳಿಗೆ ಸಿಬ್ಬಂದಿ ನೇಮಕ ಮಾಡಿ ಸೋಂಕು ಪರಡುವಿಕೆಯ ಪ್ರಮಾಣ ಬೆಳವಣಿಗೆ ಮಕ್ತಿತರರ ಅಂತಗಳನ್ನು ನಿರ್ವಒಸಬೇಕು ಎಂದು ಸೂಜಿಸಿದೆ ಪ್ರದೇಶವಾರು ಪ್ರಕರಣಗಳ ಪರಾಮರ್ತೆ

ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಜನಜಾಗೃತಿ ಮೂಡಿಸಲು ರಾಜ್ಯ ಸರ್ಕಾರಗಳು ಚುನಾಯಿತಿ ಪ್ರತಿನಿಧಿಗಳು ಸ್ಥೀಯ ಪ್ರಭಾವಿಗಳು ಮತ್ತ ಸಲೆಬ್ರಟಗಳನ್ನು ಸೇರಿಸಿಕೊಳ್ಳಬೇಕು ಸಾವಿನ ಪ್ರಮಾಣ ನಿಯಂತ್ರಣಕ್ಕೆ ಆದ್ಯತೆಯ ಗಮನ ನೀಡಬೇಕು

ಕಳೆದ ಐದು ವರ್ಷಗಳಲ್ಲಿ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಿದ್ದು

ಆರೋಗ್ಯ ಕ್ಷೇತ್ರದಲ್ಲಿ ವಿವಿಧ ವಿಭಾಗಗಳಲ್ಲಿ ಹೂಡಿಕೆ ಅವಕಾಶಗಳ ಶ್ರೇಣಿಯನ್ನು ತಿಳಿಸುವ ವರದಿಯನ್ನು ನೀತಿ ಆಯೋಗ ಪ್ರಕಟಿಸಿದೆ ಇವುಗಳಲ್ಲಿ ಆಸ್ತ್ರಗಳು ವೈದ್ಯಕೀಯ ಸಾಧನಗಳು ಮತ್ತು ಉಪಕರಣಗಳು ಆರೋಗ್ಯ ವಿಮೆಯ ಟೆಲಿ ಮೆಡಿಸಿನ್ ಗೃಪ ಆರೋಗ್ಯ ಸಂರಕ್ಷಣೆ ಸೇರಿವೆ ವರಮಾನ ಪಾಗೂ ಉದ್ದೋಗ ಎರಡರ ದೃಷ್ಟಿಯಿಂದ ಭಾರತೀಯ ಆರ್ಥಿಕತೆಯ ಅತಿದೊಡ್ಡ ಕ್ಷೇತ್ರಗಳಲ್ಲಿ ಆರೋಗ್ತ ಸಂರಕ್ಷಣೆ ಅತಿ ದೊಡ್ಡ ವಲಯವಾಗಿದೆ ರಾಷ್ಟೀಯ ಕೌಶಲ್ಡಾಜಿವೃದ್ಧಿ ನಿಗಮದ ಅಂದಾಜಿನ ಪ್ರಕಾರ

ವರದಿಯನ್ನು ನೀತಿ ಆಯೋಗದ ಸದಸ್ಕ ಡಾ

ಕಾರ್ಯನಿರ್ವಹಣಾಧಿಕಾರಿ ಅಮಿತಾಭ್ ಕಾಂತ್ ಮತ್ತು ಪೆಚ್ಚುವರಿ ಕಾರ್ಯದರ್ಶಿ ಡಾ ರಾಕೇಶ್ ಸರ್ವಾಲ್ ಬಿಡುಗಡೆ ಮಾಡಿದ್ದಾರೆ

ಕೇಂದ್ರ ರಸ್ತೆ ಸಾರಿಗೆ ಮತ್ತು ಪೆದ್ದಾರಿ ಸಚಿವಾಲಯ ಈ ಕುರಿತ ಕರಡು ನಿಯಮಾವಳಿಗಳನ್ನು ನಿನ್ನೆ ಪ್ರಕಟಿಸಿದೆ

ಈ ಮಧ್ಯೆ ಕೇಂದ್ರ ಜುನಾವಣಾ ಆಯೋಗ ಪಟ್ಟಿಮ ಬಂಗಾಳದಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆ ಪೂರ್ಣಗೊಳಿಸಿದೆ ಮತಗಟ್ಟೆ ಸಿಬ್ಬಂದಿ ಇಂದು ಸಂಜೆ ಹೊತ್ತಿಗೆ ಮತಗಟ್ಟೆ ಕೇಂದ್ರಗಳಿಗೆ ತಲುಪಲಿದ್ದಾರೆ

ಮೂರನೇ ಬಾರಿಗೆ ಆಯ್ಕೆ ಬಯಸಿರುವ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜ ಸ್ವರ್ಧಿಸಿರುವ ಪೂರ್ವ ಮೇಧಿನಿಪುರ ಜಿಲ್ಲೆಯ ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಕ್ಕೆ ನಾಳೆಯೇ ಮತದಾನ ನಡೆಯಲಿದೆ

ಬೆಂಗಳೂರು ಮೂಲದ ನ್ಕಾಷನಲ್ ಏರೋಸ್ವೇಸ್ ಲ್ವಾಬರೇಟರಿ ಎನ್ಎಎಲ್ ದೇಹೀಯವಾಗಿ ಅಭಿವೃದ್ಧಿಪಡಿಸಿರುವ ಎರಡು ಆಸನಗಳ ಪನ್ಸಾ ಎನ್ಜಿ ತರಬೇತಿ ವಿಮಾನ ಲೋಕಾರ್ಪಣೆಯಾಗಿದೆ ಹೊಸ ಪೀಳಗೆಯ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಿರುವ ವಿಮಾನ ಗಾಜನ ಕಾಕ್ಪಿಟ್

ಪನ್ಸ್ ಎನ್ಜಿ ಖರೀದಿಗಾಗಿ ಪಲವಾರು ವಿಮಾನ ಹಾರಾಟ ತರಬೇತಿ ಸಂಸ್ಥೆಗಳು ಬೇಡಿಕೆ ಸಲ್ಲಿಸಿವೆ ಎಂದು ಎನ್ಎಲ್ ನಿರ್ದೇಶಕ ಜಿತೇಂದ್ರ ಜೆ ಜಾಧವ್ ತಿಳಿಸಿದ್ದಾರೆ

ಉಡಾನ್ ಯೋಜನೆಯಡಿ ಕಾರ್ಯಜರಣೆ ಮಾಡದ ಅಥವಾ ಅಲ್ಲ ಕಾರ್ಯಾಚರಣೆಯ ವಿಮಾನ ನಿಲ್ದಾಣಗಳಲ್ಲಿ ಸೇವಗಳನ್ನು ಪೋತ್ಸಾಹಿಸುವ ನಿಟ್ಟನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪಾಗೂ ಏರ್ ಪೋರ್ಟ್ ಆಪರೇಟರುಗಳು ನೀಡುವ ಆರ್ಥಿಕ ಉತ್ತೇಜನವನ್ನು ಆ ನಿಲ್ದಾಣಗಳಿಗೂ ವಿಶ್ವರಿಸಲಾಗಿದೆ